ಬಳ್ಳಾಶರಿಯ ಬಿಜೆಪಿ ಮಾಜಿ ಸಂಸದರು ಸ್ಕ್ರಿಯರಾಗಿಲ್ಲ ಮಾಜಿ ಮುಖ್ಯ ಮಂತ್ರಿ ಸಿದ್ದರಾಮಯ್ಯ ಆರೋಪ ಇದಕ್ಕೆ ಬಿಜೆಪಿ ಖಂಡನೆ

ಶಬರಿ ಮಲ್ಟೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ಕುರಿತ ತೀರ್ಪಿನ ಮರು ಪರಿತೀಲನೆ ಅರ್ಜಗಳ ವಿಚಾರಣೆ ಆರಂಭದ ಬಗ್ಗೆ ನಾಳೆ ನಿರ್ಧರಿಸುವುದಾಗಿ ಸುಪೀಂ ಕೋರ್ಟ್ ಹೇಳಿಕೆ

ಮಹಿಳಾ ಷೋಲಿಸರು ಖಾಕಿ ಶರ್ಟ್ ಖಾಕಿ ಪ್ನಾಂಟ್ ಧರಿಸ ಬೇಕಾಗಿದ್ದು ಸಿಬ್ಬಂದಿ ಕೆಲ ವಿಶೇಷ ಸಂಧರ್ಭಗಳಲ್ಲಿ ಹಾಗೂ ಗರ್ಭಿಣಿಯರಿಗೆ ನೂತನ ವಸ್ನ ಸಂಹಿತೆಯಿಂದ ವಿನಾಯಿತಿ ನೀಡಲಾಗಿದೆ ಈ ಕುರಿತಂತೆ ಬೆಳಗಾವಿಯಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಗ್ರಹ ಸಚಿವ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಮಹಿಳಾ ಮೋಲಿಸ್ ಸಿಬ್ಬಂದಿಗಾಗಿ ನೂತನ ವಸ್ತ ಸಂಹಿತೆಯನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ತಿಳಿಸಿದರು ಮಾಜಿ ಸಂಸದರಾದ ತ್ರೀ ರಾಮುಲು ಮತ್ತು ಜೆ

ಲೋಕಸಭೆಯಲ್ಲಿ ಯಾವುದೇ ಜನಪರ ವಿಷಯಗಳ ಕುರಿತು ಮಾತನಾಡಿಲ್ಲ ಎಂದು ಮಾಜಿ ಮುಖ್ಖಮಂತ್ರಿ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ ಬಳ್ನಾರಿಯ ಪಂಪಸಾಗರದಲ್ಲಿ ತಮ್ಮ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದ ಅವರು ತ್ರೀರಾಮುಲು ರೈತರ ಸಾಲ ಮನ್ನಾ ಮಾಡಿ ಎಂದು ಒಂದೂ ದಿನವೂ ಲೋಕಸಭೆಯಲ್ಲಿ ಒತ್ತಾಯ ಮಾಡಿಲ್ಲ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದರೂ ಬಳ್ಳಾರಿ ಜಲ್ಲೆಗೆ ಯಾವುದೇ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಲ್ಲ ರಾಜಕೀಯವಾಗಿ ಪ್ರಬುದ್ದತೆ ಹೊಂದಿದ್ದವರನ್ನು ಆಯ್ಲೆ ಮಾಡುವುದು ಸೂಕ್ತ ಎಂದು ಹೇಳಿದರು ಬಿಜೆಪಿ ಮುಖಂಡ ಬಿತ್ರೀರಾಮುಲು ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿರುವ ಟೀಕೆ ಖಂಡನಾರ್ಪ ಎಂದು ರಾಜ್ಯ ಬಿಜೆಪಿ ಹೇಳಿದೆ

ದೆಹಲಿಯಲ್ಲಿಂದು ಸಚಿವಾಲಯ ಆಯೋಜಿಸಿದ್ದ ಮಹತ್ವಾಕಾಂಕ್ಷೆ ಜಿಲ್ಲೆಗಳ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಸ್ಹಿತಿಗತಿ ಸುಧಾರಣೆಗೆ ಸಂಬಂಧಿಸಿದ ಕಾರ್ಯಾಗಾರ ಉದ್ದೇತಿಸಿ ಸಚಿವರು ಮಾತನಾಡುತ್ತಿದ್ದರು ಗುಣಮಟ್ಟದ ಸೇವೆಗಳ ಮೂಲಕ ಗಮನಾರ್ಹ ಫಲಿತಾಂಶಗಳನ್ನು ಸಾಧಿಸಲಾಗಿದೆ ಇದರಿಂದಾಗಿ ತಾಯಂದಿರು ನವಜಾತ ಶಿಶುಗಳು ಹಾಗೂ ಮಕ್ಕಳ ಸಾವಿನ ಪ್ರಮಾಣದಲ್ಲಿ ಗಮನಾರ್ಹ ಇಳಿಕೆಯಾಗಿದೆ ಎಂದು ತಿಳಿಸಿದ್ದಾರೆ

ಮಿಟೂ ಚಳವಳಿಯ ಹಿನ್ನೆಲೆಯಲ್ಲಿ ತಮ್ಮ ಅನುಭವಗಳನ್ನು ಹೇಳಿಕೊಳ್ಳುತ್ತರು ಮಹಿಳಯರಿಗೆ ಸೂಕ್ತ ಭದ್ರತೆ ಮತ್ತು ನೆರವು ನೀಡವಂತೆ ರಾಷ್ಷೀಯ ಮಹಿಳಾ ಆಯೋಗಕ್ಕೆ ಸೂಚಿಸಬೇಕೆಂದು ಸಹ ಈ ಎಫ್ಐಆರ್ನಲ್ಲಿ ಮನವಿ ಮಾಡಲಾಗಿದೆ ಶಬರಿಮಲೆ ಮಂದಿರಕ್ಷೆ ಎಲ್ಲಾ ವಯೋಮಾನದ ಮಹಿಳೆಯರು ಪ್ರವೇಶಿಸುವ ಕುರಿತಾದ ತನ್ನ ತೀರ್ಷಿನ ಪುನರ್ ಪರಿತೀಲನೆ ಕೋರಿ ಬಂದಿರುವ ಅರ್ಜಿಗಳ ವಿಚಾರಣೆಯನ್ನು ಯಾವಾಗ ಕೈಗೆತ್ತಿಕೊಳ್ಳಬೇಕು ಎಂಬ ಬಗ್ಗೆ ನಾಳೆ ನಿರ್ಧರಿಸುವುದಾಗಿ ಸುಪ್ರೀಂಕೋರ್ಟ್ ತಿಳಿಸಿದೆ ಸಂವಿಧಾನಿಕ ನ್ಯಾಯಪೀಠದ ತೀರ್ಪಿನ ಮರುಪರಿತೀಲನೆ ಕುರಿತ ತಮ್ಮ ಮನವಿಯನ್ನು ಶೀಘದಲ್ಲೇ ಕೈಗೆತ್ತಿಕೊಳ್ಳಬೇಕು ಎಂದು ನ್ಯಾಯವಾದಿ ಮ್ಯಾಥ್ಮೂಸ್ ಜೀ ಮಾಡಿದ್ದ ಮನವಿಯನ್ನು ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೋಯ್ ಗುತ್ತು ನ್ಯಾಯಮೂರ್ತಿ ಎಸ್

ಕೇರಳದ ಶಬರಿಮಲೆ ಮಂದಿರಕ್ಷೆ ಎಲ್ಲಾ ವಯೋಮಾನದ ಮಹಿಳೆಯರು ಪ್ರವೇಶಿಸಬಹುದಾಗಿದೆ ಎಂದು ಐವರು ನ್ಯಾಯಮೂರ್ತಿಗಳ ಸಂವಿಧಾನಿಕ ಪೀಠ ಬಹುಮತದ ತೀರ್ಮ ನೀಡಿತ್ತು

ಇಂದು ದೆಳಗ್ಗೆ ದೆಳಗಾವಿಗೆ ಯೋಧನ ಪಾರ್ಥಿವ ಶರೀರ ಆಗಮಿಸಿದಾಗ ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ ಸೇರಿದಂತೆ ಅನೇಕ ಗಣ್ಣರು ಗೌರವ ನಮನ ಸಲ್ಲಿಒದರು

ಮುಂದಿನ ಲೋಕಸಭಾ ಚುನಾವಣೆಗೆ ಈ ಚುನಾವಣೆ ದಿಕ್ವೂಚಿ ಅಲ್ಲ ಎಂದರು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಮಹತ್ವಕಾಂಕ್ಷಿ ಯೋಜನೆಯಾದ ಅಂತ್ಯೋದಯ ಯೋಜನೆಯಡಿ ಬೆಳಗಾವಿ ಜಲ್ಲೆಯ ಗೋಕಾಕ್ ತಾಲೂಕಿನ ಕುಲಗೋಡ ಗ್ರಾಮ ಪಂಚಾಯ್ತಿ ಅತ್ಯುತ್ತಮ ಸಾಧನೆ ಮಾಡಿದೆ ದೇಶದಲ್ಲೇ ಅತ್ಯಂತ ಅಭಿವೃದ್ದಿ ಹೊಂದಿದ ಗ್ರಾಮ ಪಂಚಾಯ್ತಿ ಎನ್ನು ಗೌರವಕ್ಕೆ ಪಾತ್ರವಾಗಿದೆ

ಅಧಿಕಾರಿಗಳ ತಂಡ ಈ ಗ್ರಾಮದಲ್ಲಿ ಇರುವ ಮೂಲಭೂತ ಸೌಕರ್ಯಗಳ ಪರಾಮರ್ಶೇ ನಡೆಸಿದೆ

ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ವಕ್ಷ ಸಿದ್ದನ ಗೌಡ ಮೋದಗಿ ಮಾತನಾಡಿ ಅನೇಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಂದ ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಬರಬೇಕಾಗಿದ್ದು ರೈತರು ಸಾಕಷ್ಟು ತೊಂದರೆ ಅನುಭವಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಜಿಲ್ಡಾಡಳಿತ ಮಧ್ವಪ್ರವೇಶಿಸಿ ನೆರವಿಗೆ ಮುಂದಾಗ ಬೇಕು ಕಬ್ಬು ಕೃಷಿಕರ ಮೇಲಿರುವ ಪ್ರಕರಣಗಳನ್ನು ವಾಪಾಸ್ ಪಡೆಯಬೇಕೆಂದು ಆಗ್ರಹಿಸಿದರು ಮೈಸೂರು ರಾಜವಂಶಸ್ಥರಾದ ಪ್ರಮೋದಾ ದೇವಿ ಅವರ ತಾಯಿ ಪುಟ್ಟ ರತ್ನಮೃದ್ದೆ ಹಾಗೂ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಹೋದರಿ ವಿಶಾಲಾಕ್ಷಿದೇವಿ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದ ಅರಮನೆಯ ದಶಮಿ ಕಾರ್ಯಗಳು ಇಂದು ನಡೆದವು ಇಂದು ಬೆಳಿಗ್ಗೆ ಉತ್ತರ ಪೂಜೆ ವಜ್ರಮುಖ್ಯಿ ಕಾಳಗ ಬನ್ನಿ ಮರ ಪೂಜೆಇನ್ನಿತರ ಧಾರ್ಮಿಕ ಕಾರ್ಯಗಳು ನಡೆದವು ಮಧ್ಯಾಹ್ನದವರೆಗೆ ಪ್ರವಾಸಿಗರಿಗೆ ಅರಮನೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು

ಕಂದಾಯ ಸಬ್ರಿಜಿಸ್ಟಾರ್ ಆರ್ಟಓ ಆಸ್ಪತ್ರೆಗಳು ಸೇರಿದಂತೆ ಜಿಲ್ಲೆಯಲ್ಲಿರುವ ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರು ಬಡವರ ಕೆಲಸಗಳನ್ನು ಮಾಡಿಕೊಡಲು ಪಣಕ್ಕೆ ದೇಡಿಕೆ ಇಡುವುದು ಹಾಗೂ ವಿನಾಕಾರಣ ವಿಳಂಬ ಧೋರಣೆ ಅನುಸರಿಸಿದರೆ ಅಂತಪವರ ವಿರುದ್ದ ನಿಯಮಾನುಸಾರ ನಿರ್ದಾಕ್ಷಣ್ಯ ತ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಭ್ರಷ್ಟಾಚಾರ ನಿಗ್ರಹ ದಳದ ಉಪಾಧೀಕ್ಷಕರಾದ ವಿ